ಹವಾಮಾನ ಇಲಾಖೆಯಿಂದ ಚಂಡಮಾರುತದ ಮುನ್ನೂಚನೆ ಮೀನುಗಾರರು ಸಮುದ್ರ ತೀರಕ್ಕೆ ತೆರಳದಂತೆ ಮುನ್ನೆಚ್ಚರಿಕೆ ಏಳು ರಾಜ್ಯ ಮತ್ತು ಜಮ್ಮ ಕಾಶ್ತೀರ ಕೇಂದ್ರಾಡಳಿತ ಪ್ರದೇಶದ ಆರೋಗ್ಯ ಸಚಿವರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಇಂದು ಸಮಾಲೋಚನೆ ನಡೆಸಿ ಈ ರಾಜ್ವಗಳಲ್ಲಿನ ಕೋವಿಡ್ ಪರಿಸ್ತಿತಿ ಮತ್ತು ಲಸಿಕೆ ನೀಡಿಕೆ ಕಾರ್ಯದ ಬಗ್ಗೆ ಪರಾಮರ್ಶೆ ನಡೆಸಿದರು ಉತ್ತರಾಖಂಡ ಪರಿಯಾಣ ಪಂಜಾಬ್ ಬಿಹಾರ ಒಡಿತಾ ಜಾರ್ಖಂಡ್ ಮತ್ತು ತೆಲಂಗಾಣ ರಾಜ್ಗಳ ಆರೋಗ್ಯ ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಲಸಿಕೆ ಅಭಿಯಾನ ಚುರುಕುಗೊಳಿಸಲು ಕೈಗೊಳ್ಲದೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು

ಮೊದಲ ಲಸಿಕೆ ಪಡೆದವರು ಎರಡನೇ ಡೋಸ್ ಪಡೆಯಲು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಆದ್ದತೆ ಮೇರೆಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ ಅವರು ದೇಶದಲ್ಲಿ ಲಸಿಕೆ ಉತ್ತಾದನೆ ಹೆಚ್ಚಿಸಲು ಸರ್ಕಾರ ಕಂಪೆನಿಗಳಿಗೆ ನೆರವಾಗುತ್ತಿದೆ ಎಂದರು ದೇಶದ ಹಲವೆಡೆ ಹೆಚ್ಚಿನ ಕೊರೊನಾ ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿದ್ದರೂ ಭಾರತದಲ್ಲಿ ಸೋಂಕಿನಿಂದ ಬಳಲುತ್ತಿರುವವರ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ತಿಳಿಸಿದೆ

ಭಾರತೀಯ ಲೆಕ್ಷಪರಿಶೋಧಕರ ಸಂಸ್ಹೆ ಐಸಿಎಐ ಮತ್ತು ಕತಾರ್ ಹಣಕಾಸು ಕೇಂದ್ರ ಪ್ರಾಧಿಕಾರ ಕ್ಟೂಎಫ್ಸಿಎ ನಡುವೆ ಒಡಂಬಡಿಕೆ ಪತ್ರಕ್ಕೆ ಸಹಿ ಹಾಕಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಕತಾರ್ನಲ್ಲಿ ಲೆಕ್ಕಪರಿಕೋಧನಾ ವೃತ್ತಿಯನ್ನು ಮತ್ತು ಉದ್ದಮಶೀಲತೆಯ ನೆಲೆಯನ್ನು ಬಲಪಡಿಸಲು ಒಟ್ಟಾಗಿ ಕೆಲಸ ಮಾಡಲು ಸಂಸ್ಥೆಗಳ ನಡುವಿನ ಸಹಕಾರವನ್ನು ಈ ಒಡಂಬಡಿಕೆ ಹೆಚ್ಚಿಸುತ್ತದೆ ಕತಾರ್ನಲ್ಲಿ ಲೆಕ್ಷಪರಿಶೋಧನಾ ಸಲಹೆ ತೆರಿಗೆ ಅಷ್ಟುರೆನ್ಸ್ ಅಂಡ್ ಆಡಿಟಿಂಗ್ ಹಣಕಾಸು ಸೇವೆಗಳು ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ವೃತ್ತಿಪರ ಸೇವೆಗಳನ್ನು ಒದಗಿಸಲು ಐಸಿಎಐ ಸದಸ್ಯರಿಗೆ ಅವಕಾಶಗಳನ್ನು ಹೆಚ್ಚಿಸಲು ಒಡಂಬಡಿಕೆಯಿಂದಾಗಿ ಸಹಾಯವಾಗಲಿದೆ ಸಭೆಗಳು ಮತ್ತು ಸಹಭಾಗಿತ್ವದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕತಾರ್ನಲ್ಲಿ ಭಾರತೀಯ ವ್ಯವಹಾರಗಳಿಗೆ ಇರುವ ಅವಕಾಶಗಳನ್ನು ಹೆಚ್ಚಿಸಲು ಐಸಿಎಐ ಮತ್ತು ಕ್ಯೂಎಫ್ಸಿಎ ಒಟ್ಷಾಗಿ ಕೆಲಸ ಮಾಡಲಿವೆ

ಉತ್ಪಾದನಾ ಆಧಾರಿತ ಪ್ರೋತ್ಸಾಹಕಗಳು ಇಂಧನ ಅವಲಂಬನೆ ತಗ್ಗಿಸಲಿದೆ ಮತ್ತು ಬ್ಯಾಟರಿ ಸಂಗ್ರಹ ಸಾಧನಗಳ ದೇಶೀಯ ಉತ್ವಾದನೆ ಉತ್ತೇಜಿಸಲಿದೆ ಎಂದರು ಇದು ಎಲೆಕ್ಸಿಕ್ ವಾಹನ ಉದ್ದಮಕ್ಕೂ ಪೂರಕವಾಗಿರಲಿದೆ

ಡೆಹ್ರಾಡೂನ್ ನಿಂದ ಮಸೂರಿ ನಡುವಣ ರೋಪ್ವೇಗಾಗಿ ಭಾರತ ಟಿದೆಟ್ ಗಡಿ ಪೊಲೀಸ್ ಐಪಿಬಿಪಿಗೆ ಸೇರಿದ ಜಾಗವನ್ನು ಉತ್ತರಾಖಂಡ ಸರ್ಕಾರಕ್ಕೆ ನೀಡುವ ಪ್ರಕ್ರಿಯೆಗೆ ಕೇಂದ್ರ ಸಂಪುಟ ಇಂದು ಒಪ್ಪಿಗೆ ನೀಡಿದೆ

ಇದು ರಸ್ತೆ ಮೇಲಿನ ವಾಹನ ದಟ್ಟಣೆ ಕಡಿಮೆ ಮಾಡುವ ಜೊತೆಗೆ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಕೂಡ ಸಿಗಲಿದೆ ಪ್ರವಾಸೋದ್ಯಮ ವಲಯಕ್ಕೂ ಚ್ಚೆತನ್ಲ ನೀಡಲಿದೆ ಎಂದು ಹೇಳಲಾಗಿದೆ ಇಂದು ಅಂತಾರಾಷ್ಷೀಯ ದಾದಿಯರ ದಿನ ವಿಶ್ವದೆಲ್ಲೆಡೆ ಕೊರೊನಾ ಸಾಂಕ್ರಾಮಿಕ ಸೋಂಕು ವ್ಯಾಪಕವಾಗುತ್ತಿರುವ ಪರಿಸ್ಥಿತಿಯಲ್ಲಿ ದಾದಿಯರು ಜನತೆಗೆ ಸಲ್ಲಿಸುತ್ತಿರುವ ಅವಿರತ ಮತ್ತು ನಿಸ್ನಾರ್ಥ ಸೇವೆ ವರ್ಣಿಸಲಸದಳ

ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ಅಂತಾರಾಷ್ಷೀಯ ದಾದಿಯರ ದಿನದಂದು ಟ್ವೀಟ್ ಮಾಡಿರುವ ಅವರು ದಾದಿಯರು ಕೆಲವೊಮ್ನೆ ತಾಯಿಯಂತೆ ಕೆಲವೊಮ್ನೆ ಅಕ್ಕನಂತೆ ಜನರ ಚೇತರಿಕೆಗೆ ಕಾಳಜಿ ವಹಿಸಿ ಶುಶ್ರೂಷೆ ಮಾಡುತ್ತಾರೆ ಎಂದು ಹೇಳಿದ್ದಾರೆ

ಜಲಜೀವನ ಅಭಿಯಾನದಡಿ ಶುಧ್ಧ ನೀರು ಸಂಪರ್ಕ ನೀಡುವಂತೆ ರಾಜ್ಯಗಳಿಗೆ ಕೇಂದ್ರ ಸೂಚನೆ ನೀಡಿದೆ

ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಲಜೀವನ ಅಭಿಯಾನ ಹಮ್ನುಕೊಳ್ಳಲಾಗಿದ್ದು ಈ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ವಾಸಿಸುವ ಜನರ ಜೀವನ ಸುಧಾರಿಸುವ ಉದ್ದೇಶವಿದೆ

ಅರಬ್ಬ ಸಮುದ್ರದ ನೈಋತ್ಯ ಭಾಗದಲ್ಲಿ ನಾಡಿದ್ದು ಶುಕ್ರವಾರದ ವೇಳೆಗೆ ವಾಯುಭಾರ ಕುಸಿತ ಉಂಟಾಗುವ ಸಾಧ್ಲತೆ ಇದೆ ಎಂದು ಮುಂಬೈನ ಹವಾಮಾನ ಇಲಾಖೆ ಟ್ವೀಟ್ ಮಾಡಿದೆ

ಶುಕ್ರವಾರದ ವೇಳೆಗೆ ಮೀನುಗಾರರು ಸಮುದ್ರ ತೀರದಿಂದ ದೂರ ತೆರಳುವಂತೆ ಮತ್ತು ಅರಲ್ಲಿ ಸಮುದ್ರದ ನೈಋತ್ಯ ಭಾಗ ಲಕ್ಷದ್ಹೀಪ ಮಾಲ್ವೀವ್ಸ್ ಪ್ರದೇಶಗಳಲ್ಲಿ ಮಹಾರಾಷ್ಸ ಗೋವಾ ಕೇರಳ ಕರ್ನಾಟಕ ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾರಿಕೆ ಮಾಡದಂತೆ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ಕೊರೋನಾ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಕರ್ನಾಟಕ ರಾಜ್ಲದ ಮೈಸೂರು ತಾಲೂಕಿನ ನಾಗವಾಲ ಗ್ರಾಮ ಪಂಚಾಯತ್ಗೆ ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆ ಪ್ರಶಂಸೆ ವ್ಯಕ್ತಪಡಿಸಿದೆ ಅಲ್ಲದೆ ಟ್ವೀಟ್ ಮೂಲಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರೇಂದ್ರ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿ ಡಾ ಶೋಭಾರಾಣೆ ಅವರ ಜಾಗ್ಟತಿ ಅಭಿಯಾನವನ್ನು ಶ್ಲಾಘಿಸಿದೆ ಧ್ವನಿವರ್ಧಕದ ಮೂಲಕ ಕೊರೋನಾ ನಿಯಂತ್ರಣ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು ಸೋಡಿಯಂ ಐಪೋ ಕ್ಲೋರೈಡ್ವುಳ್ಳ ರಾಸಾಯನಿಕ ಸಿಂಪಡಿಸಲಾಗುತ್ತಿದೆ

ಮುಂಬೈ ಮೂಲದ ಎಪಿಜೆನೆರೆಸ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಅದರ ಸಹವರ್ತಿ ಸಿಂಗಾಪುರ ಮೂಲದ ಜಾರ್ ಲ್ಲಾಬ್ಲೆ ದೇಹದ ಮೇಲೆ ಯಾವುದೇ ಉಪಕರಣ ಬಳಸದೇ ಅಂದರೆ ಅಲ್ಲಾಸೌಂಡ್ ನಂತಹ ಪರೀಕ್ಷೆ ಇಲ್ಲದೇ ರೋಗ ಪತ್ತೆ ಹಚ್ಚುವ ವಿಧಾನ ಕಂಡು ಹಿಡಿದಿದೆ ಈ ವಿಧಾನದಿಂದ ಒಂದು ವರ್ಷದ ಮುನ್ನವೇ ದೇಹದಲ್ಲಿ ಕ್ಯಾನರ್ ಇರುವಿಕೆಯನ್ನು ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಈ ಪರೀಕ್ಷೆಯಲ್ಲಿ ಗೆಡ್ಡೆಯ ಕೋಶಗಳು ರೂಪುಗೊಳ್ಳುವ ಮತ್ತು ಸಂಬಂಧಿತ ಲಕ್ಷಣಗಳು ಗೋಚರಿಸುತ್ತವೆ ಎಚ್ಆರ್ಸಿ ಪರೀಕ್ಷೆ ಎಂದು ಕರೆಯಲ್ಲಡುವ ಈ ವಿಧಾನ ಆರಂಭಿಕ ಕ್ಲಾನರ್ ರೋಗ ಪತ್ತೆ ಮತ್ತು ಚಿಕಿತ್ವೆಯಲ್ಲಿ ಸಹಾಯ ಮಾಡುತ್ತದೆ ನಂತರದ ಹಂತದಲ್ಲಿ ರೋಗ ಪತ್ತೆಯಾದಾಗ ಕ್ಲಾನರ್ ಚಿಕಿತ್ನಾ ವೆಚ್ಚದ ಹೊರೆ ಹೆಚ್ಚರುತ್ತದೆ

ಎಪಿಜೆನೆರೆಸ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಆಶಿಶ್ ತ್ರಿಪಾಠಿ ಆಕಾಶವಾಣಿಯೊಂದಿಗೆ ಮಾತನಾಡಿ ಈ ತಂತ್ರಜ್ಞಾನದ ವಿಶೇಷ ಅಂಶವೆಂದರೆ ಇದನ್ನು ಸರಳ ರಕ್ತ ಪರೀಕ್ಷೆಯಿಂದ ನಡೆಸಬಹುದಾಗಿದೆ ಎಂದು ತಿಳಿಸಿದರು ಫನ ಗೆಡ್ಡೆಗಳು ಮಾರಣಾಂತಿಕ ಹೆಮಟೊಲಾಜಿಕಲ್ ಮತ್ತು ಸಾರ್ಕೋಮಾ ಸೇರಿದಂತೆ ಎಲ್ಲಾ ರೀತಿಯ ಕ್ಯಾನ್ಸರ್ಗಳನ್ನು ಈ ಎಚ್ಆರ್ಸಿ ಪರೀಕ್ಷೆ ಮೂಲಕ ಪತ್ತೆ ಮಾಡಬಹುದು ಈ ಅಧ್ಯಯನ ಬರ್ಲಿನ್ ಮೂಲದ ಸ್ಪಿಂಗರ್ ಸೈನ್ಸ್ ಮತ್ತು ಬಿಸಿನೆಸ್ ಮೀಡಿಯಾದ ತ್ರೈಮಾಸಿಕ ವೈದ್ಯಕೀಯ ನಿಯತಕಾಲಿಕೆ ಸ್ವೆಮ್ ಸೆಲ್ ರಿವ್ಯೂಸ್ ಅಂಡ್ ರಿಪೋರ್ಟ್ಸ್ ನ ಏಪ್ರಿಲ್ ಸಂಚಿಕೆಯಲ್ಲಿ ಪ್ರಕಟಿಸಲಾಗಿದೆ ಎಂದು ಅವರು ಹೇಳಿದರು

ಅಮೆರಿಕದಲ್ಲಿ ಮಕ್ಕಳಿಗಾಗಿ ತಯಾರಿಸಿರುವ ಮೊದಲ ಲಸಿಕೆ ಇದಾಗಿದೆ ನಾಳೆಯಿಂದಲೇ ಲಸಿಕೆ ವಿತರಣೆ ಆಂದೋಲನ ಆರಂಭವಾಗಲಿದೆ